ವಾರ್ತೆಗಳ ವಿವರ ರಕ್ಷಣಾ ವಲಯದಲ್ಲಿ ಆತ್ಮಿರ್ಭರ ಭಾರತ ಪರಿಕಲ್ಪನೆ ಜಾರಿಗೊಳಿಸುವ ಮುನ್ನ ಆತ್ಮಿಶ್ವಾಸ ಮೂಡಿಸುವ ಕಾರ್ಯ ಅತ್ಯವಶ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಭಾರತ ರಕ್ಷಣಾ ಪರಿಕರಗಳ ಅತಿ ದೊಡ್ಡ ಆಮದುದಾರ ರಾಷ್ಟಗಳಲ್ಲಿ ಒಂದಾಗಿದ್ದು ಇದುವರೆಗೆ ಕೋಟ್ಕಂತರ ಉದ್ನೋಗಾವಕಾಶ ಸೃಷ್ಷಿಸಬಹುದಾಗಿದ್ದ ವಲಯವನ್ನು ಅತ್ಯಂತ ಸೀಮಿತಗೊಳಿಸಲಾಗಿತ್ತು ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಇದೀಗ ಪರಿಸ್ಥಿತಿ ಬದಲಾಗಿದ್ದು ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ಸೇನಾ ವಲಯದ ಉತ್ಪಾದನೆ ಹೆಚ್ವಳ ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿ ಖಾಸಗಿ ವಲಯದ ವಿಸ್ತರಣೆ ಪರವಾನಗಿ ಪ್ರಕ್ರಿಯೆ ಸುಧಾರಣೆ ರಘ್ತು ಉತ್ತೇಜನಾ ಮುಂತಾದ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು

ವೆಬಿನಾರ್ ನಲ್ಲಿ ಮಾತನಾಡಿದ ಅವರು ಇದರ ಅಡಿಯಲ್ಲಿ ಸತಸ್ತ ಪಡೆಗಳ ಬೇಡಿಕೆಗೆ ಅನುಗುಣವಾಗಿ ದೇಶೀಯ ವಲಯದ ಉದ್ದಮಗಳು ಪರಿಕರಗಳನ್ನು ಪೂರೈಸಲಿವೆ ಎಂದು ಅವರು ತಿಳಿಸಿದರು ಸೇನಾ ವಲಯದಲ್ಲಿ ಆತ್ಮನಿರ್ಭರ ಭಾರತ ಅನುಷ್ಠಾನಕ್ಕಾಗಿ ದಿಟ್ಟ ನಿರ್ಣಯ ಕೈಗೊಳ್ಳಲಾಗಿದೆ ಉತ್ತರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಡಿಫೆನ್ಸ್ ಕಾರಿಡಾರ್ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೋವಿಡ್ ಸಂಕಷ್ಷದಿಂದಾಗಿ ರಾಜ್ಯಗಳ ಪರಿಹಾರ ನೀಡಿಕೆಯಲ್ಲಿ ಅಂತರ ಉಂಟಾಗಿದ್ದು ಜೆಎಸ್ಟಿ ಪರಿಹಾರ ನಿಯಮಗಳ ಅನುಸಾರ ರಾಜ್ಯಗಳಿಗೆ ಪರಿಹಾರ ಪಾಲು ವಿತರಿಸಲಾಗುವುದು ಎಂದು ಕೇಂದ್ರ ಪಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ

ಪಣಜಿಗೆ ಸ್ವಳಾಂತರಗೊಂಡಿದ್ದ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರ ಕಭೇರಿ ಪಿ

ಐ ಟಿಯನ್ನು ಹುಬ್ಲಳ್ಳಿಯಲ್ಲೇ ಮುಂದುವರೆಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒತ್ತಾಯಿಸಿದ ಪರಿಣಾಮ ಕೇಂದ್ರ ಹಣಕಾಸು ಸಚಿವೆ ಸಮ್ಮಿ ಸೂಚಿಸಿದ್ದಾರೆ ಹಾಗೂ ಹೊಸ ಪ್ರಾದೇಶಿಕ ಇ ಮೌಲ್ಯಮಾಪನ ಕೇಂದ್ರವನ್ನು ಕೂಡಾ ಹುಬ್ಬಳ್ಳಿಯಲ್ಲಿ ಸ್ಥಾಪಿಸುವದಾಗಿ ಸಚಿವೆ ನಿರ್ಮಲಾ ಸಿತಾರಾಮನ್ ತಿಳಿಸಿದ್ದಾರೆ ಕೇಂದ್ರ ಸಚಿವ ಪ್ರಲ್ಹಾದ ಜೋಶಿ ತಮ್ಮ ಫೇಸ್ ಬುಕ್ ಪುಟದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಈ ಎಲ್ಲಾ ಬೆಳವಣಗೆಯಿಂದ ಉತ್ತರ ಕರ್ನಾಟಕದ ಭಾಗದ ತೆರಿಗೆ ಸಲಹೆಗಾರರು ವರ್ತಕರು ಹಾಗೂ ವಾಣಿಜ್ಕೋದ್ವಮಿಗಳಿಗೆ ಅತ್ತಂತ ಅನುಕೂಲವಾಗಲಿದೆ ಎಂದೂ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಪಂಚಾಯತ್ ರಾಜ್ ಆಯುಕ್ತಾಲಯ ನೂತನ ಕಜೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಧಿಕಾರ ವಿಕೇಂದ್ರೀಕರಣಗೊಳಿಸಲು ಪಂಚಾಯತ್ ರಾಜ್ ಆಯುಕ್ತಾಲಯ ನೆರವಾಗಲಿದೆ

ಬಹುದಿನಗಳ ಸಿಬ್ಬಂದಿಯ ಬೇಡಿಕೆಯೂ ಈಡೇರಿದೆ ಎಂದು ಸಚಿವ ಈತ್ತರಪ್ಪ ಹೇಳಿದರು

ಸುಸಜ್ಜಿತ ಪಶು ಚಿಕಿತ್ಸಾ ವಾಹನಕ್ಕೆ ಕಲಬುರಗಿಯಲ್ಲಿ ನಿನ್ನೆ ಚಾಲನೆ ನೀಡಿ ಅವರು ಮಾತನಾಡಿದರು

ಮುಂದಿನ ದಿನದಲ್ಲಿ ಇತರೆ ಜಿಲ್ಲೆಗಳಿಗೂ ಅಂಬುಲೆನ್ಸ್ ವಾಹನ ನೀಡಲಾಗುವುದು ಎಂದರು ಕಡಿಮೆ ವೆಚ್ವದಲ್ಲಿ ಹೆಚ್ಚು ಇಳುವರಿ ನೀಡುವ ಉತ್ತಮ ಗುಣಮಟ್ಟ ಕಬ್ಬನ ಬೆಳೆ ಬೆಳೆಯಲು ಹೊಸ ತಳಿಗಳ ಅವಿಷ್ಠರಕ್ಕೆ ಆದ್ದತೆ ನೀಡಲಾಗುತ್ತಿದ್ದು ಬೆಳಗಾವಿಯ ನಿಜಲಿಂಗಪ್ಪ ಸಕ್ಕರೆ ಸಂಸ್ವೆಯ ಕಾರ್ಯಚೆಟುವಟಿಕೆಯ ಪ್ರಥಮ ಆಧ್ಯತೆಯಾಗಿದೆ ಎಂದು ಸಕ್ಕರೆ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ರಾಜ್ಯದ ದಕ್ಷಿಣ ಹಾಗೂ ಉತ್ತರದಲ್ಲಿ ಭೂಮಿಯ ಫಲವತ್ತತೆ ಹಾಗೂ ಹವಾಮಾನದ ಭಿನ್ನತೆ ಅನುಸರಿಸಿ ಕಬ್ಬು ಬೆಳೆಗಳನ್ನು ಬೆಳೆಯಲಾಗುತ್ತದೆ ಕಬ್ಬಿನ ಇಳುವರಿ ಹೆಚ್ಚಾಗುತ್ತದೆ ಎಂದು ರೈತರು ಮನಬಂದಂತೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ಬೆಳೆಯ ವೆಜ್ವ ಹೆಚ್ಚು ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಭೂಮಿಯ ಫಲವತ್ತತೆ ನಾಶವಾಗಿ ಇಳುವರಿ ಮತ್ತಷ್ಟು ಕಡಿಮೆಯಾಗುತ್ತದೆ ಎಂದರು ಕಬ್ಬಿನ ಹೊಸ ತಳಿಗಳ ಉತ್ಪಾದನೆಗೆ ಪ್ರಯೋಗಶಾಲೆಯ ಕಟ್ಟಡ ಕಾಮಗಾರಿಯನ್ನು ಬೆಳಗಾವಿ ಸಮೀಪದ ಝಾಡಶಾಹಾಪೂರದಲ್ಲಿ ಆರಂಭಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು ಅನಾಮಧೇಯ ಕಂಪೆನಿ ಹೆಸರಿನಲ್ಲಿ ರಸಗೊಬ್ಲರ ಬಿತ್ತನೆ ಬೀಜ ಮನೆಬಾಗಿಲಿಗೆ ಬಂದರೆ ಅಥವಾ ಯಾರಾದರೂ ನೀಡಿದರೆ ರೈಸರು ಅದನ್ನು ಖರೀದಿಸಬಾರದು ಎಂದು ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ತಿಳಿಸಿದ್ದಾರೆ ಕೆಲವು ಒಳಸಂಚಿನಿಂದ ಅನಾಮಧೇಯ ಕಂಪೆನಿ ರೈತರ ಮನೆಬಾಗಿಲಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸರಬರಾಜು ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದ್ದು ಇಲಾಖೆ ಈ ಬಗ್ಗೆ ನಿಗಾ ವಹಿಸಿದೆ ರೈತರಿಗೆ ಅನ್ನಾಯವಾಗುವಂತಹ ಯಾವುದೇ ಮೋಸವನ್ನಾಗಲೀ ನಕಲಿ ಜಾಲವನ್ನಾಗಲೀ ತಾವು ಎಂದಿಗೂ ಸಹಿಸುವುದಿಲ್ಲ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ ರೈತರು ರೈತಸಂಪರ್ಕ ಕೇಂದ್ರ ಸೂಚಿಸಿದ ಬಿತ್ತನೆ ಬೀಜ ರಾಸಾಯನಿಕ ಗೊಬ್ಬರ ಜಿಷಧಿಗಳನ್ನೇ ಖರೀದಿಸಿ ಬಳಸಬೇಕು ಇಂತಪ ಯಾವುದೇ ಅನಾಮಧೇಯ ಪ್ಯಾಕೆಟ್ ಬಂದಲ್ಲಿ ಅಥವಾ ಯಾರಾದರೂ ನೀಡಿದಲ್ಲಿ ಆ ಬಗ್ಗೆ ರೈತರು ಪಾಗೂ ಜನರು ಸಮೀಪದ ರೈತಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದ್ದಾರೆ

ಧಾರವಾಡದಲ್ಲಿ ರೋಟರಿ ಕ್ಷಬ್ ಅಧ್ಯಕ್ಷ ಡಾ ಕವನ ದೇಶಪಾಂಡೆ ಈ ವಿಷಯ ತಿಳಿಸಿ ದಂಪತಿಗಳ ಹೆಸರಿನಲ್ಲಿ ಕೋವಿಡ್ ವಾರ್ಡ್ ನಿರ್ಮಾಣವಾಗಲಿದೆ ಎಂದು ಹೇಳಿದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ನ್ಲೂಸ್ ಆನ್ ಎ ಐ ಆರ್ ಯೂಟ್ಲೂಬ್ ಮೈ ಗೌ ಡಾಟ್ ಇನ್ ಮೂಲಕ ಈ ಕಾರ್ಯತ್ರಮ ಏಕಕಾಲಕ್ಷೆ ಪ್ರಸಾರವಾಗಲಿದೆ ಪ್ರತಿ ತಿಂಗಳ ಕಡೆಯ ಭಾನುವಾರ ಪ್ರಸಾರವಾಗುವ ಈ ಜನಪ್ರಿಯ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮೋದಿ ತಮ್ಮ ವಿಚಾರಗಳೊಂದಿಗೆ ದೇಶದ ನಾಗರಿಕರು ಕಳಿಸುವ ಕೆಲವು ಅತ್ತುತ್ತಮ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾರೆ

ರಾಜ್ಡದಲ್ಲಿ ಮುಂಬರುವ ಸ್ವಳೀಯ ಸಂಸ್ಥೆಗಳ ಚುನಾವಣೆಗೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಸನ್ನದ್ದಗೊಳಿಸಲಾಗುತ್ತಿದೆ ಎಂದು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ವಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ